ಶಾಂತಿಯಲ್ಲಿ ನಂಬಿಕೆ ಆತ್ನಗೌರವ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಪ್ರಧಾನಿ ಪ್ರತಿಪಾದನೆ

ನೆರೆಯ ರಾಷ್ಟಗಳಲ್ಲಿ ಅಸ್ಟಿರತೆ ನಿರ್ಮಾಣ ಮಾಡಿ ಭಯೋತ್ವಾನೆಗೆ ಬೆಂಬಲ ನೀಡುವ ಪಾಕಿಸ್ತಾನದ ಕುಕೃತ್ಯವನ್ನು ಭಾರತ ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿ ಬಹಿರಂಗ

ಭಯೋತ್ವಾದನಾ ನಿಯಂತ್ರಣಕ್ಕೆ ವಿಶ್ವಸಂಸ್ವೆ ತೆಗೆದುಕೊಳ್ಳುವ ನಿರ್ಣಯದಲ್ಲಿ ಭಾರತದ ಪಾಲುದಾರಿಕೆ ಅತಿ ಮಹತ್ತದ್ದು ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಆಂಟಿನೋ ಗುಟೇರಸ್ ಹೇಳಿಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗುಜರಾತ್ನಲ್ಲಿಂದು ಮುಂದ್ರಾ ಬಂದರಿನಲ್ಲಿ ನಿರ್ಮಿಸಿರುವ ದ್ರವೀಕೃತ ಇಂಧನ ಫಟಕ ಲೋಕಾರ್ಪಣೆ ಸೇರಿದಂತೆ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು

ನಂತರ ಸತಾಪುರ್ ಗ್ರಾಮದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿ ಇಂಧನವು ದೇಶದ ಅಭಿವೃದ್ಲಿಗೆ ಪೂರಕವಾದ ವಸ್ತುವಾಗಿದ್ಲು ಇದು ಎಲ್ಲರಿಗೂ ಸಕಾಲಕ್ಕೆ ದೊರೆತಲ್ಲಿ ಬಡತನ ನಿರ್ಮೂಲನೆಗೆ ಸಹಕಾರಿಯಾಗಲಿದೆ ಎಂದರು ಪಂಜಾಬ್ ಮತ್ತು ಇತರ ರಾಜ್ಯಗಳಿಗೆ ಪೈಪ್ಲ್ಲೆನ್ ಮೂಲಕ ರಸಗೊಬ್ಬರವನ್ನು ಸರಬರಾಜು ಮಾಡಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದರು

ಪಶ್ಚಿಮ ಬಂಗಾಳದ ಕೊಲ್ಕತ್ತಾದಲ್ಲಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ಅಮೂಲ್ ಡೈರಿಯ ಮೊದಲನೇ ಘಟಕಕ್ಕೆ ಅವರು ಶಿಲಾನ್ಯಾಸ ನೆರವೇರಿಸಿದರು

ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇತಿಸಿ ಮಾತನಾಡಿದ ಅವರು ಜನ್ಧನ್ ವನ್ ಧನ್ ಮತ್ತು ಗೋಬರ್ ಧನ್ ಇದು ಸಹಕಾರ ವಲಯದಲ್ಲಿ ರೈತ ಸಮುದಾಯದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು ಅಗುರ್ನಲ್ಲಿ ಸಹಕಾರ ವಲಯದಲ್ಲಿ ಸ್ಥಾಪಿಸಿರುವ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟಿಸಿದರು ಅಮೂಲ್ ಸಂಸ್ಥೆಯ ಕೊಡುಗೆ ಅಪಾರವಾಗಿದ್ದು ವಿಶ್ವಕ್ಷೆ ಇದು ಮಾದರಿಯಾಗಿದೆ ಎಂದರು ಅಮೂಲ್ ಸಂಸ್ಥೆ ಕೇವಲ ಹಾಲು ಉತ್ಪಾದನೆ ಮಾಡುವುದಲ್ಲದೇ ಮಾನವ ಸಂಪನ್ಮೂಲ ಸದ್ದಳಕೆ ಮಾಡಿ ವಿವಿಧ ಹಂತದ ಬೆಳವಣೆಗೆಗೂ ಈ ಫಟಕ ಪೂರಕವಾಗಿದೆ ಎಂದು ಪ್ರಧಾನಮಂತ್ರಿ ಅವರು ಸ್ಪರಿಸಿಕೊಂಡರು ರಾಜಕೋಟ್ನಲ್ಲಿ ಮಹಾತ್ಮಗಾಂಧಿ ಅವರ ಜೀವನ ಹಾಗೂ ಕಾರ್ಯಸಾಧು ಕುರಿತ ವಸ್ತು ಸಂಗ್ರಹಾಲಯವನ್ನು ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದರು ಶಾಂತಿಯಲ್ಲಿ ಭಾರತ ಸಂಪೂರ್ಣ ನಂಬಿಕೆ ಇಟ್ಟದ್ದು ಇದನ್ನು ಮುಂದಕ್ಕೆ ಕೊಂಡೊಯ್ಟಲು ಬದ್ದವಾಗಿದೆ ಅಲ್ಲದೆ ಸಾರ್ವಭೌಮತ್ವ ಮತ್ತು ಆತ್ನ ಗೌರವ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇತರ ದೇಶಗಳ ಮೇಲೆ ಭಾರತ ಎಂದಿಗೂ ಕಣ್ಣೆಟ್ಟಲ್ಲ ಎಂದು ಹೇಳಿದರು ಇತ್ರೇಲ್ನಲ್ಲಿ ನಡೆದ ಹೈಫಾ ಯುದ್ದ ಶತಮಾನೋತ್ಲವದ ವೇಳೆ ಕಳೆದ ವಾರ ಅತಿಕ್ರಮಣಕಾರರ ಮುಷ್ಠಿಯಿಂದ ಹೈಫಾವನ್ನು ವಿಮುಕ್ತಿಗೊಳಿಸಿದ ಮೈಸೂರು ಜೋದ್ಪುರ ಮತ್ತು ಹೈದರಾಬಾದ್ ವೀರ ಸೈನಿಕರನ್ನು ದೇಶ ಸ್ಥರಿಸಿದೆ ಶಾಂತಿಯ ಮಾರ್ಗದಲ್ಲಿ ಸಾಗುವುದಕ್ಕೆ ಭಾರತೀಯ ಸೈನಿಕರು ಅನೇಕ ಸಂದರ್ಭಗಳಲ್ಲಿ ಶೌರ್ಯ ಮೆರೆದಿದ್ದಾರೆ

ಪರಾಕ್ರಮ ಪರ್ವ ಭಾರತೀಯ ಸೇನೆಯ ವೈಭವದ ಪರಂಪರೆಯನ್ನು ಯುವಜನತೆಗೆ ನೆನಪಿಸುತ್ತದೆ ಎಂದು ಹೇಳಿದರು

ಸ್ಟಚ್ದ ಭಾರತ ಅಭಿಯಾನ ಭಾರತದಲ್ಲಿ ಯಶೋಗಾಥೆ ಮಾತ್ರವಲ್ಲದೆ ಇಡೀ ವಿಶ್ವ ಮತ್ತು ಪ್ರತಿಯೊಬ್ಬರೂ ಈ ಅಭಿಯಾನದ ಬಗ್ಗೆ ಮಾತನಾಡುತ್ತಿದ್ದಾರೆ ವಿಶ್ವದಲ್ಲೇ ಅತಿದೊಡ್ಡ ನೈರ್ಮಲ್ಯ ಸಮಾವೇಶವನ್ನು ಭಾರತ ಆಯೋಜಿಸುತ್ತಿದೆ ಮಹಾತ್ಮ ಗಾಂಧಿ ಅಂತಾರಾಷ್ವೀಯ ನೈರ್ಮಲ್ಯ ಸಮಾವೇಶದಲ್ಲಿ ವಿಶ್ವದ ಅನೇಕ ದೇಶಗಳ ನೈರ್ಮಲ್ಯ ಖಾತೆ ಸಚಿವರು ಪಾಲ್ಗೊಂಡು ತಮ್ಮ ಅನುಭವಗಳು ಹಾಗೂ ಕೈಗೆತ್ತಿಕೊಂಡಿರುವ ಕಾರ್ಯಗಳ ಬಗ್ಗೆ ಹಂಚಿಕೊಳ್ಳಲಿದ್ದಾರೆ

ಮಹಾತ್ನ ಗಾಂಧೀಜಿ ಅವರ ತತ್ವದಿಂದ ಇಡೀ ಜಗತ್ತು ಸ್ಪೂರ್ತಿ ಪಡೆದಿದೆ

ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮಹಮ್ಮದ್ ಖುರೇಷಿ ಮಾಡಿರುವ ಆರೋಪವನ್ನು ತಳ್ಳಿ ಹಾಕಿದ ಸುಷ್ನಾ ಸ್ವರಾಜ್ ಪಾಕಿಸ್ತಾನ ಕಾಶ್ಮೀರದಲ್ಲಿ ನಡೆಸುತ್ತಿರುವ ವಿಧ್ವಂಸಕ ಕೃತ್ಯಗಳ ಬಗ್ಗೆ ಯಾವುದೇ ಚಕಾರವೆತ್ತುತ್ತಿಲ್ಲ ಜಮ್ಲು ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನ ಸರ್ಕಾರ ಯಾವುದೇ ಪ್ರಸ್ತಾಪ ಮಾಡುತ್ತಿಲ್ಲ ಈ ಭಾಗ ದೇಶದ ಒಂದು ಅಂಗವಾಗಿದೆ ಎಂದು ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಪುನರುಚ್ಚರಿಸಿದರು ವಿಶ್ವಸಂಸೈಯ ಮಹಾ ಅಧಿವೇಶನದಲ್ಲಿ ಪಾಕಿಸ್ತಾನ ಭಯೋತ್ಪಾದನಾ ಕೃತ್ಯಕ್ಷೆ ಬೆಂಬಲ ನೀಡುತ್ತಿದೆ ಎಂಬ ಅಂಶವನ್ನು ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಪುನಃ ಪ್ರತಿಪಾದಿಸಿದನ್ನು ಹಣಕಾಸು ಸಚಿವ ಅರುಣ್ ಜೇಟ್ಲ ದೆಹಲಿಯಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ಪಾಕಿಸ್ತಾನದ ದ್ವಿಮುಖ ಧೋರಣೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು ಅತ್ಯಗತ್ಯವಾಗಿದ್ದು

ವಿಶ್ವಸಂಸ್ಥೆಯ ಮಹಾ ಅಧಿವೇಶನದಲ್ಲಿ ಸುಷ್ನಾ ಸ್ವರಾಜ್ ಅವರು ಗಡಿ ನುಸುಳುವಿಕೆ ಹಾಗೂ ಭಯೋತ್ವಾದನೆಗೆ ಬೆಂಬಲ ನೀಡುವ ಪಾಕಿಸ್ತಾನದ ಕ್ರಮದ ವಿರುದ್ದ ಕಠಿಣ ನಿರ್ಧಾರ ಕೈಗೊಳ್ಳಬೇಕು ಎಂದು ಹೇಳಿರುವುದು ಸೂಕ್ತವಾಗಿದೆ ಎಂದರು ಉಜ್ಲೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೌ ಎರಡು ದಿನಗಳ ಭೇಟಗಾಗಿ ದೆಹಲಿಗೆ ಆಗಮಿಸಿದಾಗ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರನ್ನು ಬರಮಾಡಿಕೊಂಡರು

ಉಜ್ಜೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೌ ಅವರು ನಾಳೆ ರಾಜಘಾಟ್ಗೆ ತೆರಳಿ ರಾಷ್ಷಪಿತ ಮಹಾತ್ನಗಾಂಧಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಲಿದ್ದಾರೆ ಅಲ್ಲದೇ ರಾಷ್ಟಪತಿ ರಾಮನಾಥ್ ಕೋವಿಂದ ಉಪರಾಷ್ಟಪತಿ ಎಂ

ಭಯೋತ್ಪಾದನೆ ವಿರುದ್ದ ದಿಟ್ಟ ಹೋರಾಟ ದೃಢ ಸಂಕಲ್ಪ ಕೈಗೊಂಡಿರುವ ಭಾರತ ಭಯೋತ್ಪಾದನಾ ನಿರ್ಮೂಲನೆಯ ಪಾಲುದಾರಿಕೆಯಾಗಲಿದೆ ಎಂದು ವಿಶ್ವಸಂಸ್ನೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಆಂಟನೋ ಗುಟೇರಸ್ ಹೇಳಿದ್ದಾರೆ

ಭಯೋತ್ವಾದನೆಯನ್ನು ನಿರ್ಮೂಲನೆ ಮಾಡುವುದರ ಜೊತೆಗೆ ಅದನ್ನು ಪೋಷಿಸುವ ದೇಶಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಭಾರತ ಮಾಡುತ್ತಿರುವ ಪ್ರತಿಪಾದನೆ ಸಾಂದರ್ಭಿಕ ಮತ್ತು ಸಮಯೋಜಿತವಾಗಿದೆ ಎಂದು ಹೇಳಿದರು ಭಯೋತ್ಪಾದನೆ ವಿರುದ್ದ ಹೋರಾಟಕ್ಕೆ ಪ್ರತಿಷ್ಠಾನ ನಿಧಿ ಸ್ಥಾಪನೆಗೆ ಭಾರತದ ಕೊಡುಗೆ ಅಪಾರವಾದುದು ಎಂದರು

ನಾಳೆ ಸಂಜೆ ದೆಹಲಿಯಲ್ಲಿ ಈ ಸಂಬಂಧ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ